ಮೂರು ದಿನಗಳ ಚೀನಾ ಭೇಟಿಗಾಗಿ ವಿದೇಶಾಂಗ ಸಚಿವ ಎಸ್

ಕ್ರಿಕೆಟ್ ಪೋರ್ಟ್ ಆಫ್ ಸ್ಪೇನ್ನಲ್ಲಿ ಇಂದು ಭಾರತ ವೆಸ್ಟ್ಇಂಡೀಸ್ ನಡುವೆ ಎರಡನೇ ಏಕದಿನ ಪಂದ್ಯ ಜಮ್ನು ಮತ್ತು ಕಾಶ್ತೀರದಲ್ಲಿ ಶಾಂತಿ ಪರಿಸ್ಥಿತಿಯಿದ್ದು

ರಾಜ್ಯದ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ಮಣ್ಣಂ ಈ ವಿಷಯ ತಿಳಿಸಿದ್ದು ಜಮ್ನು ಕಾಶ್ಸೀರದಲ್ಲಿ ಜನಜೀವನ ಸಹಜಸ್ಥಿತಿಯತ್ತ ಮರಳಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಸಾರ್ವಜನಿಕರು ನಿರ್ಭೀತಿಯಿಂದ ಮನೆಯಿಂದ ಹೊರಬರುತ್ತಿದ್ದು ಹಬ್ಬದ ಅಂಗವಾಗಿ ಖರೀದಿಯಲ್ಲಿ ತೊಡಗಿದ್ದಾರೆ ಶ್ರೀನಗರ ಮತ್ತು ಇನ್ನಿತರ ಪಟ್ಟಣಗಳಲ್ಲಿ ಹಬ್ಬದ ಅಂಗವಾಗಿ ನಿನ್ನೆ ಜನದಟ್ಟಣೆ ಉಂಟಾಗಿದ್ದು ಇದಕ್ಕೆ ಸಾಕ್ಷಿ ಎಂದು ಅವರು ಹೇಳಿದ್ದಾರೆ ಕಾತ್ತೀರ ಕೊಳದಲ್ಲಿ ಗುಂಡಿನ ಘಟನೆಗಳು ನಡೆದ ಬಗ್ಗೆ ಕಲ್ಪಿತ ಮತ್ತು ಪ್ರೇರಿತ ಸುದ್ದಿಗಳನ್ನು ನಂಬದಿರುವಂತೆ ಸುಬ್ರಹ್ನಣ್ಣಂ ಹಾಗೂ ರಾಜ್ಯದ ಡಿಜೆಪಿ ದಿಲ್ಬಾಗ್ ಸಿಂಗ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ

ಶ್ರೀನಗರದ ಬಹುತೇಕ ಭಾಗಗಳಲ್ಲಿ ನಿರ್ಬಂಧಗಳನ್ನು ಸಡಿಸಲಾಗಿದೆ

ಸರ್ಕಾರಿ ಉದ್ಯೋಗಿಗಳಿಗೆ ನಿನ್ನೆಯೇ ಮುಂಗಡ ವೇತನ ನೀಡಲಾಗಿದೆ ಎಂದು ಶ್ರೀನಗರದ ಜಿಲ್ಲಾಧಿಕಾರಿ ಷಹಿದ್ ಚೌದರಿ ತಿಳಿಸಿದ್ದಾರೆ ಜಿಲ್ಲಾಡಳಿತ ನಿರ್ಬಂಧಗಳನ್ನು ಸಡಿಸಲಿಸಿರುವುದರಿಂದ ನೂರಾರು ಪುರುಷರು ಮತ್ತು ಮಹಿಳೆಯರು ರಸ್ತೆಗಳಿಗೆ ಬಂದು ಈದ್ ಆಚರಣೆಗೆ ಮಾಂಸ ಮತ್ತು ಇತರೆ ಅಗತ್ತ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ ಮೂರುದಿನಗಳ ಚೀನಾ ಭೇಟಗಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಂದು ಬೀಜಿಂಗ್ಗೆ ತೆರಳಲಿದ್ದಾರೆ ಪ್ರವಾಸದ ಅವಧಿಯಲ್ಲಿ ಸಚಿವರು ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ದ್ವಿಪಕ್ಷಿಯ ಸಭೆ ನಡೆಸಲಿದ್ದಾರೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳು ಹಾಗೂ ಇಡೀ ದ್ವೀಪಕ್ಷಿಯ ಸಂಬಂಧಗಳ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುವುದು

ಕರ್ನಾಟಕದ ಪ್ರವಾಹ ಪೀಡಿತ ದೆಳಗಾವಿ ಜಿಲ್ಲೆಗೆ ಗ್ರಹಸಚಿವ ಅಮಿತ್ ಶಾ ಭೇಟಿ ನೀಡಲಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ವೇಳೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಗೃಹಸಚವರೊಂದಿಗೆ ಇರಲಿದ್ದಾರೆ ಅಮಿತ್ ಶಾ ಅವರು ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ತೊಡಗಿರುವ ಕುರಿತಂತೆ ಅಧಿಕಾರಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಮಳೆಯ ತೀವ್ರತೆ ಕಡಿಮೆಯಾಗಿದೆ ಆದರೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಿಂದ ಹರಿದುಬರುತ್ತಿರುವ ನೀರಿನ ಅಧಿಕ ಪ್ರಮಾಣ ಮುಂದುವರೆದಿದೆ ಮಳೆಯ ಪ್ರಮಾಣ ಕಡಿಮೆ ಹಾಗೂ ನೀರಿನ ಹೊರ ಹರಿವಿನಿಂದಾಗಿ ಜೆಲ್ಲೆಯಲ್ಲಿ ಪ್ರವಾಪ ಪರಿಸ್ತಿತಿ ನಿಯಂತ್ರಣದಲ್ಲಿದೆ

ಇದರಿಂದ ಜಲಾಶಯದ ಕೆಳಭಾಗದ ನದಿ ಇಕ್ಕೆಲಗಳ ಗ್ರಾಮಗಳ ಜನತೆ ಸಂಕಷ್ಷಕ್ಕೆ ಸಿಲುಕಿದ್ದಾರೆ ನೂರಾರು ಎಕರೆ ಬೆಳೆ ನೀರಿನಲ್ಲಿ ಮುಳುಗಿದೆ ಐತಿಹಾಸಿಕ ಹಂಪಿಯ ಪುರಂದರ ಮಂಟಪ ಶ್ರದ್ದಾಮಂಟಪ ಸ್ನಾನಘಟ್ಟ ಮುಳುಗಡೆಯಾಗಿದ್ದರೆ ಯಂತ್ರೋದ್ದಾರಕ ಆಂಜನೇಯ ಕೋದಂಡರಾಮ ದೇವಸ್ಥಾನ ಜಲಾವೃತಗೊಂಡಿವೆ ಪಕ್ಕದ ವಿರುಪಾಪುರ ಗಡ್ಡೆ ಪ್ರದೇಶವೂ ನೀರಿನಿಂದ ಆವೃತ್ತಗೊಂಡಿದೆ

ತುಂಗಭದ್ರ ನದಿ ಪ್ರವಾಹದಿಂದ ಹೊಸಪೇಟೆ ತಾಲೂಕಿನ ಐದು ಮತ್ತು ಕಂಪ್ಲಿ ತಾಲೂಕಿನ ಐದು ಗ್ರಮಗಳು ಮುಳುಗಡೆ ಬೀತಿ ಎದಿರಿಸುತ್ತಿವೆ ಎಂದು ಕಂಪ್ಲಿ ಶಾಸಕ ಜಿ ಎನ್ ಗಣೇಶ್ ಹೇಳಿದ್ದಾರೆ

ತೆರಿಗೆ ವಂಚನೆ ಸುಳುವಿನ ಆಧಾರದ ಮೇಲೆ ಅಧಿಕಾರಿಗಳು ಕಂಪನಿಗೆ ಸೇರಿದ್ದ